ನೆರೆ ಬರ ಪರಿಸ್ವಿತಿ ಕುರಿತು ರಾಜ್ಯಸಭೆಯಲ್ಲಿ ರಾಜ್ಯದ ಸಂಸದರಿಂದ ಪ್ರಸ್ತಾಪ

ಈ ಸಂದರ್ಭದಲ್ಲಿ ಮಾತನಾಡಿದ ಇಸ್ತೋ ಆದ್ರಕ್ಷ ಡಾ

ಸಿವನ್ ಪಿಎಸ್ ಎಲ್

ಕೇಂದ್ರ ಸಚಿವರಾದ ಕ್ರಲ್ಟಾದ್ ಜೋಷಿ ಕ್ರಕಾಶ್ ಜಾವಡೇಕರ್ಸುರೇಶ್ ಅಂಗಡಿ ಸೇರಿದಂತೆ ವಿವಿಧ ಗಣ್ಕರು ಇಸ್ತೋ ವಿಜ್ಞಾನಿಗಳಿಗೆ ಆಭಿನಂದನೆ ಸಲ್ಲಿಸಿದ್ದಾರೆ

ಬರ ಹಾಗೂ ನೆರೆ ಪರಿಸಿತಿ ಕುರಿತು ರಾಜ್ಯಸಭೆಯಲ್ಲಿಂದು ರಾಜ್ಯದ ಸದಸ್ವರು ಪ್ರಸ್ತಾಪ ಮಾಡಿದ್ದಾರೆ ಕಳೆದ ಕೆಲವು ತಿಂಗಳ ಹಿಂದೆ ಸುರಿದ ಧಾರಾಕಾರ ಮಳೆಯಿಂದ ರಾಜ್ಯದಲ್ಲಿ ವ್ಯಾಪಕ ಪ್ರಮಾಣದ ಬೆಳೆ ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿಗೆ ವಾನಿಯಾಗಿದೆ

ಸಾವಿರಾರು ಮನೆಗಳ ನೆಲಸಮವಾಗಿ ಜನರು ಆಶ್ರಯ ಕಳೆದುಕೊಂಡು ತೀವ್ರ ಸಂಕಪ್ಪ ಅನುಭವಿಸಿದ್ದಾರೆ

ಪರಿಪ್ರಸಾದ್ ರಾಜೀವ್ ಚಂದ್ರಕೇಖರ್ ಮೊದಲಾದವರು ರಾಜ್ಯದ ಬರ ಪಾಗೂ ನೆರೆ ಪರಿಸ್ಟಿತಿ ಕುರಿತು ಸರ್ಕಾರದ ಗಮನ ಸೆಳೆದರು ಇಂಧನ ಭದ್ರತೆಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿದೆ ಎಂದು ಕಲ್ಲಿದ್ದಲು ಖಾತೆ ಸಚಿವ ಪ್ರಖ್ಲಾದ್ ಜೋಶಿ ಹೇಳಿದ್ದಾರೆ

ಕಲ್ಲಿದ್ದಲು ಕಂಪನಿಗಳಿಂದ ಮಾಲಿನ್ಯ ಉಂಟಾಗದಂತೆ ತಡೆಯಲು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸುವಂತೆ ಕಂಪನಿಗಳಿಗೆ ಸೂಚನೆ ನೀಡಲಾಗಿದ್ದು ಈಗಾಗಲೇ ಕೆಲವು ಕಂಪನಿಗಳು ಇದನ್ನು ಆಳವಡಿಸಿಕೊಂಡಿವೆ ಎಂದು ಸಚಿವ ಪ್ರಷ್ನಾದ್ ಜೋಶಿ ಹೇಳಿದರು

ತುಮಕೂರು ಸ್ಮಾರ್ಟ್ಸಿಟಿ ಲಿಮಿಟೆಡ್ ಮತ್ತು ಅಲ್ಬೋರ್ಗ್ ನಗರದ ಪ್ರಮುಖರು ಈ ಮಹತ್ವದ ಒಪ್ಪಂದಕ್ಕೆ ಸಹ ಪಾಕಲಿದ್ದಾರೆ ಎಂದು ಅವರು ತಿಳಿಸಿದರು ನಗರಾಭಿವೃದ್ಧಿ ಸ್ಥಾಟ್ ವಿದ್ವಾಬ್ದಾಸ ಇಂಧನ ಉಳಿತಾಯ ಡಿಜೆಟಲೀಕರಣ ಇಂಧನ ದಕ್ಷತೆ ನಗರ ನೀರು ನಿರ್ವಹಣೆ ಸಂಪರ್ಕ ನಿರ್ವಹಣೆ ತ್ಯಾಜ್ಞ ನಿರ್ವಹಣೆ ವಾಸಯೋಗ್ತ ನಗರ ಇ ಆಡಳಿತ ಮುಂತಾದ ವಲಯದಲ್ಲಿ ಪರಸ್ಪರ ಅಭಿವೃದ್ಧಿ ಸಾಧಿಸುವುದು ಇದರ ಗುರಿಯಾಗಿದೆ ಒಪ್ಪಂದದ ಪ್ರಕಾರ ತುಮಕೂರು ನಗರಕ್ಕೆ ಅಲ್ಬೋರ್ ನಗರದ ಆಡಳಿತಗಾರರು ಜನಪ್ರತಿನಿಧಿಗಳು ಶಿಕ್ಷಣ ತಜ್ಞರು ಕೈಗಾರಿಕೋದ್ಯಮಿಗಳು ಭೇಟಿ ನೀಡಿ ತುಮಕೂರು ಅಭಿವ್ಯದ್ಧಿಗೆ ಸಹಕರಿಸಲಿದ್ದಾರೆ ಜೊತೆಗೆ ಸ್ಮಾರ್ಟ್ ತಂತ್ರಜ್ಞಾನವನ್ನು ತುಮಕೂರಿನಲ್ಲಿ ಅಳವಡಿಸಲು ಅರ್ಥಿಕವಾಗಿ ಸಪಕರಿಸಲಿದ್ದಾರೆ ಕಾನೂನು ಮತ್ತು ಸಂಸದೀಯ ವ್ನಮಾರಗಳ ಸಚಿವ ಜೆ

ಮಾಧುಸ್ವಾಮಿ ಮತ್ತು ಡೆನ್ತಾರ್ಕ್ ದೇಶದ ರಾಯಭಾರಿ ಫ್ರೆಡ್ಡಿ ಸ್ವಾನೆ ಅವರ ಸಮ್ಮಖದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು

ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯಲ್ಲಿ ತೊಡಗಿದ್ದಾರೆ

ಎಸ್ ಯಡಿಯೂರಪ್ಪ ಅವರು ಇಂದು ಹೊಸಕೋಟೆ ಮತ್ತು ಕೆಆರ್ಪುರಂನಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡಿದರು

ವೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಸಂತೆಬಾಚ್ಛಿಯಲ್ಲಿ ಜೆಡಿಎಸ್ ಮುಖಂಡ ಎಜ್

ಕುಮಾರಸ್ವಾಮಿ ಬಿರುಸಿನ ಪ್ರಚಾರ ನಡೆಸಿದರು

ದೇವೇಗೌಡ ಪಳೇ ಮೈಸೂರು ಭಾಗದಲ್ಲಿ ಬೆಳಗಾವಿ ಜಿಲ್ಲೆಯ ಗೋಕಾಕದಲ್ಲಿ ಕೆಪಿಟಿಸಿ ಅಧ್ವಕ್ಷ ದಿನೇತ್ ಗುಂಡೂರಾವ್ ಬಿರುಸಿನ ಪ್ರಚಾರ ಮಾಡಿದರು ಈ ನಡುವೆ ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಚೆಡಿಎಸ್ ವರಿಷ್ಠ ಎಚ್

ರಾಮಮೂರ್ತಿ ಬಿಜೆಪಿ ಅಭ್ಯರ್ಥಿಯಾಗಿ ನೇಮಕಗೊಂಡಿದ್ದಾರೆ ಅವರು ಈ ಒಂದೆ ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭೆಯಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿದ್ದರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮ ನೀಡಿ ಐಜೆಪಿಗೆ ಸೇರ್ಪಡೆಗೊಂಡಿದ್ದರು ಮತ್ತೊಂದು ಬೆಳವಣಿಗೆಯಲ್ಲಿ ಬಿಬಿಎಂಪಿ ಕಾರ್ಮೊರೇಟರ್ಗಳಾದ ಎಂ

ಗುಣಶೇಖರ್

ಪಕ್ಷ ವಿರೋಧೀ ಚಟುವಟಕೆ ಆರೋಪದ ಮೇಲೆ ಈ ತ್ರಮ ಕೈಗೊಳ್ಳಲಾಗಿದೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ

ಮಂಡ್ಯ ಜಿಲ್ಲೆಯ ಕೆ

ಆರ್ ಪೇಟೆಯಲ್ಲಿ ಪಥ ಸಂಚಲನ ನಡೆಸಿದರು ನಾಗಮಂಗಲ ಡಿವೈಎಸ್ಪಿ ವಿಶ್ವನಾಥ್ ಮಾತನಾಡಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗೆ ಭದ್ರತಾ ವಿರ್ಷಾಡು ಮಾಡಲಾಗಿದ್ದು ಮತದಾರರು ಮತಗಟ್ಟಿಗೆ ಆಗಮಿಸಿ ಮತ ಚಲಾಯಿಸುವಂತೆ ಮನವಿ ಮಾಡಿದ್ದಾರೆ

ಪಾಟೀಲ ನಗರ ಸ್ಥಳೀಯ ಸಂಸ್ಥೆಗಳ ಮುಖ್ಯಾಧಿಕಾರಿಗಳಿಗೆ ಸೂಚಿಸಿದ್ದಾರೆ ವಿಜಯಪುರ ಮಾಲಿನ್ತ ನಿಯಂತ್ರಣ ಮಂಡಳಿಯ ಜಲ್ಲಾ ಮಟ್ಟದ ವಿಶೇಷ ಕಾರ್ಯಪಡೆ ಸಭೆಯ ಅಧ್ವಕ್ಷಕೆ ಮಹಿಸಿ ಮಾತನಾಡಿದ ಅವರು ಪರಿಸರ ಮಾಲಿನ್ಯ ತಪ್ಪಿಸಲು ಪ್ರತಿಯೊಬ್ಬರು ಶುಚಿತ್ವಕ್ಕೆ ಗಮನ ಕೊಡಬೇಕು ಎಂದರು ಮನೆ ಮನೆಯಿಂದ ಕಸ ಸಂಗ್ರಪಣೆ ಘನತ್ಕಾಜ್ಞಗಳ ವಿಂಗಡಣೆ ಹಾಗೂ ಸಂಸ್ಕರಣಾ ಕಾರ್ಯವನ್ನು ಅಚ್ಚಿಕಟ್ಟಾಗಿ ನಿರ್ವಹಿಸುವ ಜೊತೆಗೆ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆ ಪಾಗೂ ನಗರಗಳನ್ನಾಗಿ ರೂಪಿಸಲು ವಿರೇಷ ಗಮನ ನೀಡುವಂತೆಯೂ ಜಿಲ್ಲಾಧಿಕಾರಿಗಳು ಸೂಚಿಸಿದರು

ಸಲ್ಲಿಸಿದ ವ್ವಕ್ತಿ ಮತ್ತು ಸಂಸ್ಥೆಗಳಿಗೆ ನೀಡಲಾಗುವ ಪ್ರಧಾನಮಂತ್ರಿ ರಾಷ್ಟೀಯ ಮರಸ್ಕಾರಕ್ಕೆ ಪ್ರಸ್ತಾವಗಳನ್ನು ಆಪ್ವಾನಿಸಿದೆ

ಇವರ ವೈಕಿ ಕೆಲವರ ಪರಿಸ್ತಿತಿ ಗಂಭೀರವಾಗಿದೆ ಎಂದು ಮೊಲೀಸ್ ಮೂಲಗಳು ತಿಳಿಸಿವೆ

ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ದಿನಸಿ ವರ್ತಕರ ಸಂಘದ ಸುವರ್ಣ ಮಹೋತ್ವವ ಸಮಾರಂಭವನ್ನು ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷ ಸಿದ್ದಲಿಂಗ ಸ್ವಾಮಿಜಿ ಉದ್ಘಾಟಿಸಿ ವರ್ತಕರು ರೈಶರು ಹಾಗೂ ಗ್ರಾಪಕರ ನಡುವೆ ಸೇತುವೆಯಾಗಿದ್ದು ಇಬ್ಬರಿಗೂ ಆನ್ಮಾಯವಾಗದಂತೆ ತಮ್ಮ ವ್ಯಕ್ತಿಪರತೆಯನ್ನು ಉಳಿಸಿಕೊಳ್ಳಬೇಕಿದೆ ಎಂದು ತಿಳಿಸಿದರು

ಮೂರು ದಿನ ನಡೆಯುವ ಈ ಸಮಾವೇಶದಲ್ಲಿ ಆಪಾರ ಭದ್ರತೆ ಆರೋಗ್ಯ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿರುವ ಕೃಷಿ ಆಹಾರ ಸಂಪನ್ನೂಲಗಳ ಅಗತ್ತ ಕುರಿತು ಸಂಶೋಧಕರಿಂದ ಮಪತ್ತದ ಚರ್ಚೆ ನಡೆಯಲಿದೆ

ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರೆದಿದೆ